ಕೇರಳದ ಶಬರಿಮಲೆಯಲ್ಲಿ ಅಯ್ತಪ್ಪ ಮಂದಿರಕ್ಕೆ ಎಲ್ಲಾ ವಯೋಮಾನದ ಮಹಿಳೆಯರ ಶ್ರವೇಶಕ್ಕೆ ಸುಪ್ರೀಂಕೋರ್ಟ್ನಿಂದ ಅಸ್ತು

ರಾಜಸ್ನಾನದ ಜೋಧ್ಪುರ್ ಸೇನಾ ನೆಲೆಯಲ್ಲಿ ಮೂರು ದಿನಗಳ ಪರಾಕ್ರಮ ಪರ್ವ ಪ್ರದರ್ಶನಕ್ಕೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಚಾಲನೆ

ದಕ್ಷಿಣ ಏಷ್ಲಾ ವಲಯದಲ್ಲಿ ಶಾಂತಿ ಮತ್ತು ಸ್ಟಿರತೆಗೆ ಭಯೋತ್ವಾದನೆ ಏಕ್ಲೆಕ ಬ್ಬಹತ್ ಬೆದರಿಕೆಯಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಕಾ ಸ್ವರಾಜ್ ಹೇಳಿಕೆ

ಎನ್ಸಿಪಿಯ ಪ್ರಧಾನ ಕಾರ್ಯದರ್ಶಿ ಮತ್ತು ಕಟಿಹಾರ್ ಸಂಸದ ತಾರಿಬ್ ಅನ್ವರ್ ಅವರಿಂದ ಪಕ್ಷ ಮತ್ತು ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ

ದುಬೈನಲ್ಲಿಂದು ಏಷ್ಕಾಕಪ್ ಕ್ರಿಕೆಟ್ನ ಫೈನಲ್ ಪಂದ್ಯ ಭಾರತ ಬಾಂಗ್ಲಾದೇಶ ಹಣಾಹಣಿ

ಶಬರಿಮಲೆ ಮಂದಿರಕ್ಕೆ ಮಹಿಳೆಯರ ಪ್ರವೇಶವನ್ನು ನಿಷೇಧಿಸುವುದು ಲಿಂಗ ತಾರತಮ್ನವಾಗುತ್ತದೆ ಹಾಗೂ ಈ ಆಚರಣೆ ಹಿಂದೂ ಮಹಿಳೆಯರ ಹಕ್ಕುಗಳ ಉಲ್ಲಂಘನೆಯಾಗುತ್ತದೆ ಎಂದು ಮುಖ್ಯನ್ಯಾಯಮೂರ್ತಿ ದೀಪಕ್ಮಿಶ್ರಾ ನೇತೃತ್ವದ ಐವರು ನ್ಯಾಯಮೂರ್ತಿಗಳ ಸಂವಿಧಾನಪೀಠ ತನ್ನ ಬಹುಮತದ ತೀರ್ಪಿನಲ್ಲಿ ಪ್ರಕಟಿಸಿದೆ ಮಾನವತ್ವವನ್ನು ದೈವತ್ವವೊಂದಿಗೆ ಸಂಯೋಜಿಸುವ ಜೀವನಮಾರ್ಗವೇ ಧರ್ಮ ಎಂದು ನ್ಗಾಯಪೀಠ ವ್ಲಾಖ್ಯಾನಿಸಿದೆ ಮುಖ್ಯನ್ಗಾಯಮೂರ್ತಿ ಅವರ ಅಭಿಪ್ರಾಯಕ್ತ ನ್ಗಾಯಮೂರ್ತಿಗಳಾದ ಆರ್ ಎಫ್ ನಾರಿಮನ್ ಮತ್ತು ಡಿ

ನ್ಯಾಯಮೂರ್ತಿಗಳಾದ ಎ ಎಂ ಖನ್ವಿಲ್ಕರ್ ಹಾಗೂ ಇಂದೂಮಲ್ನೋತ್ರ ಪ್ರತ್ಯೇಕ ಅಭಿಪ್ರಾಯ ತಳೆದಿದ್ದಾರೆ

ಲಿಂಗ ತಾರತಮ್ಮವಿಲ್ಲದೇ ಎಲ್ಲರನ್ನೂ ಸಮವಾಗಿ ಕಾಣುವ ಹೊಣೆಗಾರಿಕೆ ಕಾನೂನು ಮತ್ತು ಸಮಾಜದ ಕರ್ತವ್ಯವಾಗಿದೆ ಎಂದು ತೀರ್ಪಿನಲ್ಲಿ ತಿಳಿಸಲಾಗಿದ್ದು ನ್ಯಾಯಪೀಠ ನಾಲ್ಕು ಪ್ರತ್ಯೇಕ ತೀರ್ಮಗಳನ್ನು ಅನುಮೋದಿಸಿದೆ ಭಕ್ತಿ ಎನ್ನುವುದು ತಾರತಮ್ಜಕ್ಷೆ ಒಳಪಡಬಾರದು ಪುರುಷ ಪ್ರಧಾನ ಅಭಿಪ್ರಾಯಗಳು ಭಕ್ತಿಯ ಸಮ್ನತಿಯಲ್ಲಿ ಅಡಚಣೆಯಾಗಬಾರದು ಎಂದು ಮುಖ್ನನ್ನಾಯಮೂರ್ತಿ ಹೇಳಿದ್ದಾರೆ ಲಿಂಗತಾರತಮ್ನದ ಆಧಾರದ ಮೇಲೆ ಅಯ್ಯಪ್ಪಸ್ವಾಮಿಯ ಭಕ್ತರು ಪ್ರತ್ಯೇಕ ವರ್ಗವಾಗುವುದಿಲ್ಲ ಎಂದು ಅವರು ಹೇಳಿದ್ದಾರೆ

ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ರಕ್ಷಣಾ ಖಾತೆ ಸಹಾಯಕ ಸಚಿವ ಸುಭಾಷ್ ಬಾವು ರಾಷ್ಷೀಯ ಭದ್ರತಾ ಸಲಹಾಗಾರ ಅಜಿತ್ದೋವಲ್ ಹಾಗೂ ಭಾರತೀಯ ಶಸ್ತಸ್ತಪಡೆಗಳ ಎಲ್ಲಾ ಮೂರು ವಿಭಾಗಗಳ ಕಮಾಂಡರ್ಗಳು ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರು ಇಂದು ದೆಳಗ್ಗೆ ಜೋಧ್ಮರ್ಗೆ ಆಗಮಿಸಿದಾಗ ವಾಯುಪಡೆ ನೆಲೆಯಲ್ಲಿ ಅವರಿಗೆ ಗೌರವರಕ್ಷೆ ನೀಡಲಾಯಿತು

ರಾಜಸ್ತಾನದ ಜೋಧ್ಪುರ್ ಸೇನಾ ನೆಲೆಯಲ್ಲಿಂದು ಮೂರು ದಿನಗಳ ಪರಾಕ್ರಮ ಪರ್ವ ಪ್ರದರ್ಶನವನ್ನೂ ಸಹ ಪ್ರಧಾನಮಂತ್ರಿ ನರೇಂದ್ರಮೋದಿ ಉದ್ಘಾಟಿಸಿದರು ಭಾರತೀಯ ಸೇನೆಯ ಶಕ್ತಿ ಸಾಮರ್ಥ್ಯ ಹಾಗೂ ದೇಶ ನಿರ್ಮಾಣದಲ್ಲಿ ಸೇನಾ ಪಡೆಗಳ ಕೊಡುಗೆಯನ್ನು ಪ್ರದರ್ಶನದಲ್ಲಿ ನೋಡಬಹುದಾಗಿದೆ

ಭಾರತೀಯ ಸಶಸ್ತ ಪಡೆಗಳ ತ್ನಾಗ ಬಲಿದಾನ ಹಾಗೂ ಶೌರ್ಯವನ್ನು ಬಿಂಬಿಸುವ ಪರಾಕ್ರಮ ಪರ್ವ ಇಂದಿನಿಂದ ಭಾನುವಾರದವರೆಗೆ ನಡೆಯಲಿದೆ ಪ್ರಧಾನ ಸಮಾರಂಭ ದೆಹಲಿಯ ರಾಜ್ಫಾಟ್ ಬಳಿಯ ಇಂಡಿಯಾ ಗೇಟ್ ಉದ್ಘಾನದಲ್ಲಿ ನಡೆಯಲಿದೆ

ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಇಂಡಿಯಾಗೇಟ್ ಉದ್ಘಾನಕ್ಕೆ ಭೇಟ ನೀಡಿ ಪರಾಕ್ರಮ ಪರ್ವ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ನಂತರ ಮಕ್ಕಳೊಂದಿಗೆ ಸಂವಾದ ನಡೆಸುವರು

ಮಾನವ ರಹಿತ ವಾಹನಗಳ ಮೂಲಕ ಉಗ್ರರ ಆಶ್ರಯ ತಾಣಗಳನ್ನು ನಾಶಗೊಳಿಸಿದ ಈ ಕಾರ್ಯಾಚರಣೆಯ್ನು ಆಗಸದಿಂದ ಚಿತ್ರೀಕರಿಸಿರುವ ವೀಡಿಯೋ ತುಣುಕು ಇದಾಗಿದೆ

ಅನಂತನಾಗ್ ಜಿಲ್ಲೆಯ ಗಾಝೀಗುಂಡ್ ಪ್ರದೇಶದಲ್ಲಿ ಉಗ್ರರು ಅಡಗಿರುವ ಬಗ್ಗೆ ಸುಳವು ದೊರೆತ ಹಿನ್ನೆಲೆಯಲ್ಲಿ ಭದ್ರತಾ ಪಡೆ ಶೋಧ ಕಾರ್ಲಚರಣೆ ನಡೆಸಿತು ಗುಂಡಿನ ಚಕಮಕಿಯಲ್ಲಿ ಲಷ್ತರ್ ಸಂಘಟನೆಯ ಉಗ್ರ ಆಸಿಫ್ ಮಲಿಕ್ ಹತನಾಗಿದ್ದು

ಬಡ್ಗಾಮ್ ಜಿಲ್ಲೆಯ ಪಂಝಾನ್ನಲ್ಲಿ ನಡೆದ ಮತ್ತೊಂದು ಕಾರ್ಚಾಚರಣೆಯಲ್ಲಿ ಇಬ್ಬರು ಉಗ್ರರನ್ನು ಭದ್ರತಾ ಪಡೆಗಳು ಕೊಂದುಹಾಕಿವೆ ಈ ಭಯೋತ್ವಾದಕರನ್ನು ಹಿಜ್ಬುಲ್ ಮುಜಾಹಿದ್ದೀನ್ನ ಶಿರಾಜ್ ಅಹ್ನದ್ ಭಟ್ ಮತ್ತು ಇರ್ಫಾನ್ ಅಹ್ನದ್ ಧರ್ ಎಂದು ಗುರುತಿಸಲಾಗಿದೆ

ದಕ್ಷಿಣ ಏಷ್ಯಾವಲಯದಲ್ಲಿ ಶಾಂತಿ ಮತ್ತು ಸ್ಥಿರತೆಗೆ ಭಯೋತ್ವಾದನೆ ಏಕ್ಕೆಕ ದೊಡ್ಡ ಬೆದರಿಕೆಯಾಗಿದೆ ಎಂದು ವಿದೇಶಾಂಗ ವ್ನವಹಾರಗಳ ಸಚಿವೆ ಸುಷ್ನಾಸ್ತರಾಜ್ ಸಾರ್ಕ್ ವಿದೇಶಾಂಗ ಸಚಿವರ ಸಭೆಗೆ ತಿಳಿಸಿದ್ದಾರೆ ಪಾಕಿಸ್ತಾನದ ವಿದೇಶಾಂಗ ಸಚಿವ ಷಾ ಮೆಹಮೂದ್ ಖುರೇಷ ಅವರೂ ಭಾಗವಹಿಸಿದ್ದ ಸಭೆಯಲ್ಲಿ ಮಾತನಾಡಿದ ಸುಷ್ನಾ ಸ್ವರಾಜ್ ಜನತೆಯ ಆಶೋತ್ತರಗಳನ್ನು ಈಡೇರಿಸಿದ್ದಲ್ಲಿ ಮಾತ್ರ ಪ್ರಾದೇಶಿಕ ಸಹಕಾರದ ಯಶಸ್ಲು ಸಾಧ್ಯ ಎಂದು ಒತ್ತಿ ಹೇಳಿದರು

ಸಾರ್ಕ್ ವಲಯದ ಆಫ್ರಾನಿಸ್ತಾನ ಬಾಂಗ್ನಾದೇಶ ಭೂತಾನ್ ಭಾರತ ಮಾಲ್ದೀವ್ಸ್ ನೇಪಾಳ ಪಾಕಿಸ್ತಾನ ಮತ್ತು ಶ್ರೀಲಂಕಾದ ವಿದೇಶಾಂಗ ಸಚಿವರು ಪಾಲ್ಗೊಂಡಿದ್ದರು

ಅಲ್ಲಿನ ಕೈಗಾರಿಕೆ ವಾಣಿಜ್ಜ ಮತ್ತು ಪೂರೈಕೆ ಖಾತೆ ಸಚಿವ ಮಾತ್ರಿಕಪ್ರಸಾದ್ ಯಾದವ್ ಅವರೊಂದಿಗೆ ಪ್ರದಾನ್ ದ್ವಿಪಕ್ಷೀಯ ಮಾತುಕತೆ ನಡೆಸುವ ಕಾರ್ಯಕ್ರಮವಿದೆ

ಅಧ್ಯಕ್ಷ ಬಿದ್ದಾದೇವಿ ಭಂಡಾರಿ ಅವರೊಂದಿಗೆ ಪ್ರದಾನ್ ಅವರ ಸೌಹಾರ್ದ ಭೇಟಿ ಸಹ ನಿಗದಿಯಾಗಿದೆ

ಅವರು ಕಟಹಾರ್ನಲ್ಲಿ ಸುಧ್ದಿಗಾರರೊಂದಿಗೆ ಮಾತನಾಡಿ ರಫೆಲ್ ಖರೀದಿ ಪರವಾರಿ ಎನ್ಸಿಪಿ ಮುಖ್ಯಸ್ನ ಶರದ್ಪವಾರ್ ನೀಡಿರುವ ಹೇಳಿಕೆಯಿಂದ ತಮಗೆ ಫಾಸಿಯಾಗಿದೆ ಎಂದು ಹೇಳಿದ್ದಾರೆ ರಫೆಲ್ ಖರೀದಿ ವಿಷಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರ ಉದ್ದೇತಗಳ ಬಗ್ಗೆ ಜನತೆಗೆ ಯಾವುದೇ ಸಂದೇಹವಿಲ್ಲ ಎಂದು ಶರದ್ಪವಾರ್ ಖಡಾಖಂಡಿತವಾಗಿ ಹೇಳಿದ್ದರು ತಮ್ಮ ಮುಂದಿನ ತ್ರಮದ ಬಗ್ಗೆ ಶೀಘದಲ್ಲೇ ನಿರ್ಧರಿಸುವುದಾಗಿ ತಾರಿಖ್ಅನ್ವರ್ ಹೇಳಿದ್ದಾರೆ

ಪ್ರಸಾರ ಭಾರತಿ ಅಧ್ಯಕ್ಷ ಎ ಸೂರ್ಯಪ್ರಕಾಶ್ ಎಸ್ಬಿಐನ ಮಾಜಿ ಮುಖ್ಯಸ್ಥರಾದ ಅರುಂಧತಿ ಭಟ್ನಾಚಾರ್ಯ ಹಾಗೂ ನ್ನಾಯಮೂರ್ತಿ ಸುಖರಾಮ್ ಸಿಂಗ್ಯಾದವ್ ಸಮಿತಿಯ ಇತರ ಸದಸ್ಲರಾಗಿರುತ್ತಾರೆ

ಶಾಹಿದ್ ಭಗತ್ ಒಂಗ್ ಅವರ ಜನ್ನ ದಿನಾಚರಣೆ ನಿಮಿತ್ತ ಪ್ರಧಾನಮಂತ್ರಿ ನರೇಂದ್ರಮೋದಿ ಹುತಾತ್ನ ಯೋಧನಿಗೆ ಶ್ರದ್ದಾಂಜಲಿ ಅರ್ಪಿಸಿದ್ದಾರೆ ಭಗತ್ಸಿಂಗ್ ಅವರ ಅಸಾಧಾರಣ ಧ್ಲೆರ್ಯ ಪರಾಕ್ರಮಗಳು ದೇಶಾದ್ಯಂತ ಲಕ್ಷಾಂತರ ಯುವಜನರಿಗೆ ಸ್ಪೂರ್ತಿದಾಯಕವೆಂದು ಮೋದಿ ಟ್ವೀಟ್ ಮಾಡಿದ್ದಾರೆ ದುವೈನಲ್ಲಿಂದು ಏಷ್ಡಾಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಭಾರತ ಬಾಂಗ್ಲಾದೇಶವನ್ನು ಎದುರಿಸಲಿದೆ